ಜಮ್ಮ ಕಾಶ್ಮೀರದಲ್ಲಿ ಪೋಸ್ಟ್ಪೇಯ್ಡ್ ಮೊಬೈಲ್ ಸೇವೆಗಳ ಪುನರಾರಂಭ

ಮಹಾರಾಷ್ಷ ಮತ್ತು ಹರಿಯಾಣದಲ್ಲಿ ವಿಧಾನಸಭಾ ಚುನಾವಣೆಗೆ ರಾಜಕೀಯ ಪಕ್ಷಗಳ ಪ್ರಚಾರ ಚುರುಕು

ಮಧ್ವಪ್ರದೇಶದ ಹೋಶಂಗಾಬಾದ್ನಲ್ಲಿ ಭೀಕರ ರಸ್ತೆ ಅಪಘಾತ ರಾಷ್ಷೀಯ ಹಾಕಿ ತಂಡದ ನಾಲ್ವರು ಆಟಗಾರರ ದುರ್ಮರಣ

ಜುಮ್ಮ ಮತ್ತು ಕಾಶ್ಮೀರದಲ್ಲಿ ಇಂದು ಮಧ್ಯಾಹ್ನದಿಂದ ಹೋಸ್ಟ್ಪೇಯ್ಡ್ ಮೊಬೈಲ್ ಸೇವೆಗಳು ಪುನರಾರಂಭಗೊಂಡಿವೆ ಆದಾಗ್ಲೂ ಕಣಿವೆ ರಾಜ್ಜದಲ್ಲಿ ಅಂತರ್ಜಾಲ ಸೇವೆಗಳ ಮರು ಆರಂಭಕ್ಕೆ ಗ್ರಾಹಕರು ಇನ್ನು ಕೆಲವು ದಿನ ಕಾಯಬೇಕಾಗಿದೆ ಅಲ್ಲಿಯ ಪ್ರಧಾನಕಾರ್ಯದರ್ಶಿ ರೋಹಿತ್ ಕನ್ಸಲ್ ಶ್ರೀನಗರದಲ್ಲಿ ಈ ಮಾಹಿತಿ ನೀಡಿದ್ದಾರೆ

ಈ ನಡುವೆ ಮೊಬ್ನೆಲ್ ಸೇವೆಗಳು ಮತ್ತೆ ಆರಂಭವಾಗಿರುವ ಹಿನ್ನೆಲೆಯಲ್ಲಿ ಅಲ್ಲಿ ಪೊಲೀಸ್ ಮತ್ತು ಭದ್ರತಾ ಪಡೆಗಳನ್ನು ಕಟ್ಲೆಚ್ಲರದ ಕ್ರಮವಾಗಿ ನಿಯೋಜಿಸಲಾಗಿದೆ ಯಾವುದೇ ಅಹಿತಕರ ಘಟನೆಗೆ ಅವಕಾಶವಾಗದಂತೆ ಕಾನೂನು ಮತ್ತು ಸುವ್ಯವಸ್ಥೆಯ ಬಾತರಿಗಾಗಿ ಎಲ್ಲ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಅಲ್ಲಿಯ ಪೊಲೀಸ್ ಮಹಾನಿರ್ದೇಶಕ ದಿಲ್ಬಾಗ್ ಸಿಂಗ್ ತಿಳಿಸಿದ್ದಾರೆ ದ್ವೇಷಪೂರಿತ ಭಾಷಣಗಳನ್ನು ಮಾಡುವವರ ಮೇಲೆ ನಿಕಟ ನಿಗಾ ಇಡಲಾಗುವುದು ಮತ್ತು ಕಣಿವೆಯ ಪ್ರಮುಖ ಸ್ಥಳಗಳಲ್ಲಿ ಹೆಚ್ಚಿನ ಪಡೆಗಳನ್ನು ನಿಯೋಜಿಸಲಾಗುವುದು ಎಂದು ಸುದ್ದಿ ಮೂಲಗಳು ತಿಳಿಸಿವೆ ರಾಜ್ನ ಪೊಲೀಸ್ ಇಲಾಖೆ ಸುಳ್ಲು ಸುದ್ಲಿ ಹಾಗೂ ವದಂತಿಗಳನ್ನು ಹರಡುವವರ ಮೇಲೆ ಕಣ್ಣಿಟದೆ

ಅಯೋಧ್ವೆ ವಿವಾದ ಕುರಿತಂತೆ ಸುಪ್ರೀಂಕೋರ್ಟ್ ವಿಚಾರಣೆಯನ್ನು ಇಂದು ಮತ್ತೆ ಆರಂಭಿಸಿದೆ

ವಿಚಾರಣೆಯನ್ನು ಮುಕ್ತಾಯಗೊಳಿಸಲು ಈಗಾಗಲೇ ಗಡುವು ನಿಗದಿ ಮಾಡಿದೆ

ಉತ್ತರ ಪ್ರದೇಶದ ವಾರಾಣಸಿಯಲ್ಲಿ ಶರತ್ ಪೂರ್ಣೆಮೆಯ ಅಂಗವಾಗಿ ವಿನೂತನ ಆಕಾಶ ದೀಹೋತ್ವವ ಆರಂಭವಾಗಿದೆ ಈ ಉತ್ಸವದ ಅಂಗವಾಗಿ ತಮ್ಮ ಹಿರಿಯರು ಮತ್ತು ರಾಜ್ಜದಲ್ಲಿ ಕರ್ತವ್ಯದ ವೇಳೆ ಹುತಾತ್ಕರಾದ ಪೊಲೀಸ್ ಸಿಬ್ಬಂದಿಯ ಸ್ತರಣೆಗಾಗಿ ಇಡೀ ವಾರಾಣಸಿ ನಗರದಲ್ಲಿ ಜನರು ತಮ್ನ ಮನೆಗಳ ತಾರು ಮೇಲೆ ನದಿಗಳ ಬಳಿ ಹಾಗೂ ಮರಗಳ ಮೇಲೆ ಬುಟ್ಟಗಳಲ್ಲಿ ಮಣ್ಣೆನ ಹಣತೆಗಳನ್ನು ಬೆಳಗುತ್ತಾರೆ

ಈ ನಿಟ್ಟನಲ್ಲಿ ಅಮೆರಿಕಾ ಅಧ್ಯಕ್ಷ ಡೋನಾಲ್ಡ್ ಟ್ರಂಪ್ ಮತ್ತು ಹಿಂದಿನ ಅಧ್ಯಕ್ಷ ಬರಾಕ್ ಬಬಾಮ ಸೇರಿದಂತೆ ಜಗತ್ತಿನ ಇತರ ನಾಯಕರಿಗಿಂತ ಮೋದಿ ಬಹಳಷ್ಟು ಮುಂದಿದ್ದಾರೆ

ಜಮ್ನು ಮತ್ತು ಕಾಶ್ಮೀರದ ಬಾರಾಮುಲ್ಲಾ ಜಿಲ್ಲೆಯ ಉರಿ ವಲಯದ ಗಡಿ ನಿಯಂತ್ರಣ ರೇಖೆಯಲ್ಲಿ ಪಾಕಿಸ್ತಾನ ನಡೆಸಿದ ಗುಂಡಿನ ದಾಳಿಯಲ್ಲಿ ಓರ್ವ ಯೋಧ ಹುತಾತ್ಕರಾಗಿದ್ದಾರೆ ಬಾರಾಮುಲ್ಲಾ ಜಿಲ್ಲೆಯ ಉರಿ ವಲಯದಲ್ಲಿ ಭಾರತೀಯ ಶಿಬಿರಗಳನ್ನು ಗುರಿಯಾಗಿಸಿಕೊಂಡು ಪಾಕಿಸ್ತಾನ ಸೇನೆ ಅಪ್ರಚೋದಿತ ಗುಂಡಿನ ದಾಳಿ ನಡೆಸಿದೆ ಎಂದು ಸೇನಾ ಮೂಲಗಳು ಆರೋಪಿಸಿವೆ ಗುಂಡಿನ ದಾಳಿಯ ವೇಳೆ ಗಂಭೀರವಾಗಿ ಗಾಯಗೊಂಡಿದ್ದ ಓರ್ವ ಯೋಧ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟದ್ದಾರೆ ಶನಿವಾರ ರಾತ್ರಿಯಿಂದಲೂ ಗುಂಡಿನ ಚಕಮಕಿ ತೀವ್ರವಾಗಿ ನಡೆಯುತ್ತಿದ್ದು ಭಾರತದಿಂದಲೂ ಸೂಕ್ತ ಪ್ರತ್ಯುತ್ತರ ನೀಡಲಾಗುತ್ತಿದೆ ಎಂದು ಮೂಲಗಳು ಹೇಳವೆ ಮಹಾರಾಷ್ಟ ಮತ್ತು ಪರಿಯಾಣಗಳಲ್ಲಿ ವಿಧಾನಸಭಾ ಚುನಾವಣೆಗೆ ಸಂಬಂಧಿಸಿದಂತೆ ಪ್ರಚಾರ ಕಾರ್ಯ ಬಿರುಸುಗೊಂಡಿದೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮುಂದಿನ ಕೆಲ ದಿನ ಪ್ರಚಾರ ಕಾರ್ಯ ನಡೆಸಲಿದ್ದಾರೆ ಹರಿಯಾಣದಲ್ಲಿ ಅವರು ನಾಲ್ನು ಚುನಾವಣಾ ರ್ನಾಲಿ ನಡೆಸಲಿದ್ದಾರೆ ಇಂದು ಅವರು ಫರೀದಾಬಾದ್ ಜಿಲ್ಲೆಯ ವಲ್ಲಭ್ಗಢ್ನಲ್ಲಿ ತಮ್ನ ಮೊದಲ ಚುನಾವಣಾ ರ್ವಾಲಿ ನಡೆಸುವ ಕಾರ್ಯಕ್ರಮವಿದೆ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ರಾಹುಲ್ಗಾಂಧಿ ಅವರು ಸಹ ಮೇವತ್ ಭಾಗದ ನೂಹ್ನಲ್ಲಿ ರ್ಚಾಲಿಯೊಂದನ್ನುದ್ದೇತಿಸಿ ಮಾತನಾಡಲಿದ್ದಾರೆ ಬಿಜೆಪಿ ಬಿಡುಗಡೆ ಮಾಡಿರುವ ಕಾರ್ಯಕ್ರಮ ಪಟ್ಟಯಂತೆ ಪಕ್ಷದ ಅಧ್ಯಕ್ಷ ಅಮಿತ್ ಷಾ ಇಂದು ಎಲ್ಲೆನಾ ಬಾದ್ ಮತ್ತು ನರ್ನೌಂದ್ ಪ್ರದೇಶದ ತೋಹಾನ ಮಲ್ಲಿಕಾ ಗ್ರಾಮಗಳಲ್ಲಿ ಬೃಹತ್ ಸಾರ್ವಜನಿಕ ಸಭೆಗಳಲ್ಲಿ ಮಾತನಾಡಲಿದ್ದಾರೆ ಮಹಾರಾಷ್ಟದಲ್ಲಿ ನಿನ್ನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಬಿಜೆಪಿ ಅಧ್ಯಕ್ಷ ಅಮಿತ್ ಷಾ ಹಲವಾರು ರ್ಡಾಲಿಗಳನ್ನುದ್ದೇಶಿಸಿ ಮಾತನಾಡುವುದರೊಂದಿಗೆ ಬಿಜೆಪಿ ಅಲ್ಲಿ ಪ್ರಚಾರ ಕಾರ್ಯವನ್ನು ತೀವ್ರಗೊಳಿಸಿವೆ ಬಿಜೆಪಿ ಹಿರಿಯ ನಾಯಕರು ರಾಜ್ಯದೆಲ್ಲೆಡೆ ಸಂಚರಿಸಿ ಮತದಾರರ ಮನವೊಲಿಕೆ ಕಾರ್ಯದಲ್ಲಿ ತೊಡಗಿದ್ದಾರೆ ವಾಯುಯಾನದ ಜೆಟ್ ಇಂಧನ ಹಣ ಪಾವತಿ ಸಮಸ್ಥೆಗಳನ್ನು ಪರಿಶೀಲಿಸಲಾಗುತ್ತಿದ್ಲು ಸಾರ್ವಜನಿಕ ವಲಯದ ತೈಲ ಸಂಸ್ಥೆಗಳೊಂದಿಗೆ ಶೀಘ್ರದಲ್ಲೇ ಸಮಸ್ಥೆಗಳನ್ನು ಇತ್ತರ್ಥ ಪಡಿಸಿಕೊಳ್ಳಲಾಗುವುದೆಂದು ಸರ್ಕಾರೀ ಸ್ವಾಮ್ಯದ ಏರ್ ಇಂಡಿಯಾ ತಿಳಿಸಿದೆ ಶುಕ್ರವಾರದೊಳಗೆ ಒಟ್ಲಾರೆ ಮಾಸಿಕ ಪಣ ಪಾವತಿ ಮಾಡದಿದ್ದಲ್ಲಿ ಆರು ಪ್ರಮುಖ ವಿಮಾನ ನಿಲ್ದಾಣಗಳಲ್ಲಿ ಏರ್ ಇಂಡಿಯಾಗೆ ಇಂಧನ ಪೂರ್ಲೆಕೆ ಸ್ಹಗಿತಗೊಳಿಸುವುದಾಗಿ ಈ ಸಂಸ್ಥೆಗಳು ಬೆದರಿಕೆ ಹಾಕಿದೆ

ಅಲ್ಲಿಗೆ ಭೇಟಿ ನೀಡಿರುವ ಉಪರಾಷ್ಷಪತಿ ಎಂ ವೆಂಕಯ್ಲನಾಯ್ಡು ಮತ್ತು ಆ ದೇಶದ ರಾಷ್ಷಾಧ್ಯಕ್ಷರಾದ ಜೂಲಿಯಸ್ ಮಾಡಾ ಬಿಯೋ ನಿನ್ನೆ ಈ ಒಪ್ಪಂದಗಳಿಗೆ ಸಹಿ ಹಾಕಿದರು ಮತ್ತು ಉಭಯ ದೇಶಗಳ ದ್ವಿಪಕ್ಷೀಯ ಬಾಂಧವ್ವಗಳನ್ನು ಮತ್ತಷ್ಟು ಬಲಪಡಿಸುವುದಾಗಿ ತಿಳಿಸಿದರು ಒಯೆರಾಲಿಯೋನ್ ದೇಶದ ಸಾಮರ್ಥ್ಯವರ್ಧನೆ ಕೌಶಲ್ಯಾಭಿವೃದ್ದಿ ಮತ್ತು ಪರಿಣತಿ ವಿನಿಮಯ ಹಾಗೂ ಸಾಮಾಜಿಕ ಮತ್ತು ಆರ್ಥಿಕ ಮೂಲಸೌಕರ್ಯಗಳ ಸುಧಾರಣೆಗೆ ಹೆಚ್ಚನ ಸಹಕಾರ ನೀಡಲಾಗುವುದು ಹಾಗೂ ಅಲ್ಲಿಯ ಸರ್ಕಾರದ ಇತರ ಆದ್ಲತೆಗಳಿಗೂ ನೆರವು ನೀಡಲಾಗುವುದೆಂದು ವೆಂಕಯ್ಲನಾಯ್ಡು ಹೇಳಿದರು

ಉತ್ತರ ಸಿರಿಯಾದಲ್ಲಿ ಕರ್ದಿತ್ ಪಡೆಗಳ ಮೇಲೆ ತನ್ನ ದಾಳಿಯನ್ನು ಮುಂದುವರೆಸಿರುವ ಟರ್ಕಿ ವಿರುದ್ಧ ಶಸ್ತಾಸ್ತ ದಿಗ್ಗಂಧನ ಆದೇಶವನ್ನು ಹೊರಡಿಸಬೇಕೆಂದು ತಾವು ಐರೋಪ್ತ ಒಕ್ಕೂಟವನ್ನು ಒತ್ತಾಯಿಸುವುದಾಗಿ ಇಟಲಿಯ ಪ್ರಧಾನಿ ಗುಯ್ಸೆಪ್ ಕೊಂಟೆ ಹೇಳಿದ್ದಾರೆ ಐರೋಪ್ತ ಒಕ್ಕೂಟದ ವಿದೇತಾಂಗ ವ್ಯವಹಾರಗಳ ಸಮಿತಿಯ ಸಭೆಗೆ ಪೂರ್ವಭಾವಿಯಾಗಿ ಅವರು ಮಾತನಾಡಿದರು ಟರ್ಕಿಗೆ ಶಸ್ತಗಳ ಪೂರೈಕೆಯನ್ನು ನಿಲ್ಲಿಸುವ ಬಗ್ಗೆ ಫಾರ್ನ್ಸ್ ಮತ್ತು ಜರ್ಮನಿ ನಿನ್ನೆಯಷ್ಟೆ ನಿರ್ಧರಿಸಿವೆ

ಹಾಲಿ ಪಂದ್ಯಾವಳಿಯಲ್ಲಿ ಭಾರತಕ್ಕೆ ಎರಡನೇ ಗೆಲುವಾಗಿದ್ದು ನಾಳಿ ನಡೆಯಲಿರುವ ರೌಂಡ್ ರಾಬಿನ್ ಲೀಗ್ ಹಂತದ ಪಂದ್ಭದಲ್ಲಿ ಭಾರತ ಜಪಾನ್ ತಂಡವನ್ನು ಎದುರಿಸಲಿದೆ